ಕೇಂದ್ರ ಸರ್ಕಾರದ ನೀತಿ ಮತ್ತು ಕಾರ್ಯಕ್ರಮಗಳು ಬಡವರ ಪರವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಬಡವರ ಏಳಿಗೆಯನ್ನು ಗುರಿಯಾಗಿಟ್ಲುಕೊಂಡು ಕೇಂದ್ರ ಸರ್ಕಾರ ನೀತಿ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಮಹಾರಾಷ್ಟದ ಪೂರ್ವ ವಿದರ್ಭ ಪ್ರಾಂತ್ನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ಲೇಶಿಸಿ ಮಾತನಾಡಿದ ಅವರು ರೈತರ ಕಲ್ಲಾಣವನ್ನು ಗಮನದಲ್ಲಿಟ್ಲುಕೊಂಡು ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ

ಇದರಿಂದ ಲಕ್ಷಾಂತರ ರೈತರಿಗೆ ಪ್ರಯೋಜನವಾಗಿದೆ ಎಂದು ಅವರು ಹೇಳಿದರು

ನೀರಿನ ಮಿತ ಬಳಕೆಯ ಅಂಶವನ್ನು ಒತ್ತಿ ಹೇಳಿದ ಅವರು ಇದಕ್ಕಾಗಿ ಜಲಜೀವನ ಮಿಷನ್ ಸ್ಥಾಪನೆ ಮಾಡಲಾಗಿದೆ ಮತ್ತು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಗೋಶಿಕುರಡ್ ಜಲಾಶಯದ ಕಾಮಗಾರಿಯನ್ನು ಮೂರ್ಣಗೊಳಿಸಲಾಗಿದೆ ಎಂದರು ಇದಕ್ಕೂ ಮುನ್ನ ಜಲಗಾಂವ್ನಲ್ಲಿ ಮೊದಲ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಮ್ಮ ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಬೇಕಾಗಿರುವುದು ಅನಿವಾರ್ಯವಾಗಿತ್ತು ಇದನ್ನು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲೂ ಹೇಳಲಾಗಿತ್ತು ಇದರ ಬಗ್ಗೆ ವಿರೋಧ ಪಕ್ಷಗಳು ಅಪಸ್ವರ ಎತ್ತುತ್ತಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ ರಾಜ್ಕದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿರುವ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಬೇಕೆಂದು ಅವರು ಕಳಕಳಿಯ ಮನವಿ ಮಾಡಿದರು ಮಾಧ್ಯಮದ ದುರ್ಬಳಕೆ ಮೂಲಕ ಮಹತ್ವದ ವಿಷಯಗಳಿಂದ ಜನರ ಮನಸ್ಸನ್ನು ಬಿಜೆಪಿ ಬೇರೆಡೆ ಸೆಳೆಯುತ್ತಿದೆ ಎಂದು ಕಾಂಗ್ರೆಸ್ ನಾಯಕ ರಾಮಲ್ ಗಾಂಧಿ ಆರೋಪಿಸಿದ್ದಾರೆ ಮಹಾರಾಷ್ಷದ ಲಾಥುರ್ ಜಿಲ್ಲೆಯ ಡಿಸಾದಲ್ಲಿ ಚುನಾವಣಾ ರ್ಕಾಲಿ ಉದ್ದೇಶಿಸಿ ಮಾತನಾಡಿದ ಅವರು ಯುವರಕು ಉದ್ದೋಗ ಕೇಳಿದರೆ ಸರ್ಕಾರ ಚಂದ್ರನನ್ನು ವೀಕ್ಷಿಸುವಂತೆ ಹೇಳುತ್ತದೆ ಎಂದು ವ್ಯಂಗ್ಭವಾಡಿದರು ಪದಿನೈದು ಶ್ರೀಮಂತರ ಐದೂವರೆ ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ ಎಂದು ಅವರು ದೂರಿದರು ಮಹಾರಾಷ್ಷದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆ ಸಂಬಂಧ ರಾಹುಲ್ ಗಾಂಧಿ ಇಂದು ತಮ್ನ ಮೊದಲ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು

ಜಮ್ಮು ಕಾಶ್ನೀರ ಸರ್ಕಾರದ ವಕ್ತಾರ ರೋಹಿತ್ ಕನ್ಲಾಲ್ ಶ್ರೀನಗರದಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ರಾಜ್ಯದಲ್ಲಿ ವಿಧಿಸಲಾಗಿದ್ದ ನಿರ್ಬಂಧಗಳನ್ನು ತೆರವುಗೊಳಿಸುವಲ್ಲಿ ಇದೊಂದು ಮಹತ್ವದ ನಿರ್ಧಾರ ಶಾಂತಿ ಕಾಪಾಡುವಲ್ಲಿ ಸಹಕಾರ ನೀಡಿದ ಜನತೆಗೆ ಸರ್ಕಾರ ಅಭಾರಿಯಾಗಿದೆ ಎಂದು ಹೇಳಿದ್ದಾರೆ ಕಣಿವೆ ರಾಜ್ಯವನ್ನು ಪ್ರವಾಸಕ್ಕೆ ಮುಕ್ತಗೊಳಿಸಿದ ನಂತರ ಈ ನಡೆ ಕೈಗೊಳ್ಳಲಾಗಿದೆ ಶಾಲಾ ಕಾಲೇಜುಗಳು ಮನರಾರಂಭವಾಗಿದ್ದು ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಕಂಡುಬಂದಿದೆ ಜಪಾನಿನ ಪಗಿಬೀಸ್ ಚಂಡಮಾರುತದಿಂದ ಆಗಿರುವ ಸಾವು ನೋವು ಆಸ್ತಿ ಪಾಸ್ತಿ ಹಾನಿ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಿಗ್ಗಮೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಜನರ ರಕ್ಷಣೆಗಾಗಿ ಭಾರತೀಯ ನೌಕಾಪಡೆಯ ಸಿಬ್ಬಂದಿ ಪರಿಹಾರ ಮತ್ತು ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿದೆ ಎಂದು ಅವರು ಸರಣಿ ಟ್ಷೀಟ್ನಲ್ಲಿ ತಿಳಿಸಿದ್ದಾರೆ ಈ ಮಹಾ ನೈಸರ್ಗಿಕ ವಿಕೋಪವನ್ನು ಎದುರಿಸುವ ಸಂಕಲ್ಪ ಜಪಾನಿನ ಜನರಿಗೆ ಇದೆ ಎಂದು ಅವರು ಧೈರ್ಯ ತುಂಬಿದ್ದಾರೆ ಜಪಾನ್ ಸಂಕಷ್ಟದ ಸಮಯದಲ್ಲಿ ಅಲ್ಲಿನ ಜನತೆಗೆ ಸಾಧ್ಯವಿರುವ ಎಲ್ಲಾ ನೆರವು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿ ಹೀರಾಬಾಯಿ ಅವರನ್ನು ಗಾಂಧಿನಗರದ ಅವರ ನಿವಾಸದಲ್ಲಿ ಭೇಟಿ ಮಾಡಿದರು ಗುಜರಾತ್ ಪ್ರವಾಸದ ಎರಡನೇ ದಿನ ಅವರು ಪತ್ನಿ ಸವಿತಾ ಕೋವಿಂದ್ ಜೊತೆಯಾಗಿ ಹೀರಾಬಾಯಿ ಅವರನ್ನು ರೈಸನ್ ಗ್ರಾಮದಲ್ಲಿ ಭೇಟಿಯಾದರು ಬಳಿಕ ಕೋವಿಂದ್ ದಂಪತಿ ಆಚಾರ್ಯ ಪದ್ಮ ಸಾಗರ ಸುರಿಜಿ ಆಶೀರ್ವಾದ ಪಡೆಯಲು ಕೋಬಾ ಬಳಿ ಇರುವ ಮಹಾವೀರ್ ಜ್ಟೆನ್ ಆರಾಧನಾ ಕೇಂದ್ರಕ್ಕೂ ಭೇಟ ನೀಡಿದರು ಮೂರು ರಾಜ್ಲಗಳ ಪ್ರವಾಸದ ಕೊನೆಯ ಚರಣದಲ್ಲಿ ರಾಷ್ಲಪತಿ ನಿನ್ನೆ ಗುಜರಾತ್ ತಲುಪಿದ್ದಾರೆ ಭಾರತ ಮೂಲದ ಮರಿಯಂ ಥ್ರೆಸಿಯಾ ಮತ್ತು ಇತರ ನಾಲ್ವರಿಗೆ ಮೋಪ್ ಪ್ರಾನ್ಸಿಸ್ ವ್ಯಾಟಿಕನ್ ನಗರಿಯಲ್ಲಿ ನಡೆದ ಭವ್ತ ಸಮಾರಂಭದಲ್ಲಿ ಸಂತ ಪದವಿ ನೀಡಿದರು

ಸಂತ ಪೀಟರ್ ಬೆಸಿಲಿಕಾದಲ್ಲಿ ಈ ಐವರು ಭಾವಚಿತ್ರಗಳನ್ನು ಅನಾವರಣಗೊಳಿಸಲಾಯಿತು ಈ ಸಮಾರಂಭದಲ್ಲಿ ಸಾವಿರಾರು ಭಕ್ಕರು ನೆರೆದಿದ್ದರು ಇತ್ತೀಚಿನ ಜಾಗತಿಕ ಹಿಂಜರಿತದ ನಡುವೆಯೂ ಹೆಚ್ಚು ಸಾಮರ್ಥ್ನದೊಂದಿಗೆ ಭಾರತ ಅತಿವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಆರ್ಥಿಕತೆಯ ರಾಷ್ಟವಾಗಿದೆ ಎಂದು ವಿಶ್ವಬ್ಯಾಂಕ್ನ ದಕ್ಷಿಣ ಏಷ್ಯಾ ಮುಖ್ಯ ಆರ್ಥಿಕ ತಜ್ಜ ಹ್ಯಾನ್ಸ್ ಟಿಮ್ಲರ್ ಹೇಳಿದ್ದಾರೆ ವಾಷಿಂಗ್ಟನ್ನಲ್ಲಿ ಪಿಟಿಐ ಸುದ್ವಿಸಂಸ್ಥೆಯೊಂದಿಗೆ ಮಾತನಾಡಿದ ಅವರು ವಿಶ್ವದ ಪಲವಾರು ರಾಷ್ಷಗಳಗಿಂತ ಭಾರತದ ಬೆಳವಣಿಗೆ ದರ ಹೆಚ್ಚಿನದಾಗಿದೆ ಎಂದು ಹೇಳಿದ್ದಾರೆ

ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಳೆ ನವದೆಹಲಿಯಲ್ಲಿ ಸಾರ್ವಜನಿಕ ವಲಯದ ಬ್ಲಾಂಕ್ಗಳ ಮುಖ್ಯಸ್ಲರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮಂದಗತಿಯಲ್ಲಿ ಸಾಗಿರುವ ಆರ್ಥಿಕತೆಗೆ ಹೊಸ ಶಕ್ತಿ ನೀಡಲು ಸರ್ಕಾರ ತೆಗೆದುಕೊಂಡಿರುವ ಪಲವಾರು ಪಣಕಾಸು ನೀತಿಗಳು ಯಾವ ರೀತಿಯಲ್ಲಿ ಜನರಿಗೆ ಮುಟ್ಟುತ್ತಿವೆ ಸಹಾಯವಾಗುತ್ತಿದೆ ಎಂಬುದರ ಸಾಧಕ ಬಾಧಕಗಳ ಬಗ್ಗೆ ಬ್ನಾಂಕಿನ ಮುಖ್ವಸ್ಲರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಾರ್ವಜನಿಕ ಬ್ಲಾಂಕ್ ವಲಯದ ಮುಖ್ಯಸ್ಲರೊಂದಿಗೆ ಎರಡನೇ ಬಾರಿಗೆ ಪರಾಮರ್ಶೆ ಸಭೆ ನಡೆಸುತ್ತಿದ್ಲಾರೆ ಅಯೋಧ್ಡಾ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ನಾಳೆ ವಿಚಾರಣೆಯನ್ನು ಮನರಾರಂಭಿಸಲಿದೆ ದಸರಾ ರಜೆಯ ಕಾರಣ ಒಂದು ವಾರಗಳ ಕಾಲ ವಿಚಾರಣೆ ನಡೆದಿರಲಿಲ್ಲ

ಅದೇ ದಿನ ಅಯೋಧ್ಯಾ ಭೂಮಿ ಒಡೆತನದ ಪ್ರಕರಣದ ತೀರ್ಮ ಪ್ರಕಟವಾಗುವ ಸಾಧ್ಯತೆಯಿದೆ

ಜಾಗತಿಕ ಇಂಧನ ಅನಿಶ್ವಿತತೆಯ ಸವಾಲುಗಳನ್ನು ಎದುರಿಸಲು ಆಧುನಿಕ ತಂತ್ರಜ್ಞಾನದ ಮೂಲಕ ಪೆಚ್ಚು ಪರಿಣಾಮಕಾರಿ ತಂತ್ರವನ್ನು ಭಾರತ ಅಳವಡಿಸಿಕೊಳ್ಳಬೇಕಿದೆ ಎಂದು ಪೆಟೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಕರೆ ನೀಡಿದ್ದಾರೆ ನವದೆಪಲಿಯಲ್ಲಿಂದು ಅಂತಾರಾಷ್ಟೀಯ ಚಿಂತಕರ ಮೂರನೇ ಸಭೆಯಲ್ಲಿ ಮಾತನಾಡಿದ ಅವರು ಇರಾನ್ ಮತ್ತು ವೆನಿಜುವೆಲಾ ಮೇಲಿನ ಅಮೆರಿಕದ ನಿರ್ಬಂಧಗಳಲ್ಲದೇ ಪ್ರಸ್ತುತ ಚೀನಾ ಅಮೆರಿಕ ನಡುವಿನ ವ್ಯಾಪಾರ ಯುದ್ಧ ಮೊದಲಾದವುಗಳು ಭಾರತದ ಇಂಧನ ಭದ್ರತೆ ಮತ್ತು ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ ಎಂದರು ಭಾರತೀಯ ತೈಲ ಆಮದಿನ ಮೇಲೆ ಹೆಚ್ಚಾಗಿ ಅವಲಂಬಿತವಾಗಿರುವ ಪರಿಣಾಮ ಬಾಪ್ಕ ಅಂಶಗಳು ಹೆಚ್ಚು ಪರಿಣಾಮ ಬೀರಿದ್ದು ಪ್ರಸ್ತುತ ಶಕೆ ಇನ್ನಷ್ಟು ಕ್ಲಿಷ್ಟಕರವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅಲ್ಲದೇ ಅವರು ತೈಲ ವಲಯದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಎನ್ ಡಿ ಎ ಸರ್ಕಾರದ ಉಪಕ್ರಮಗಳ ಮೇಲೆ ಬೆಳಕು ಚೆಲ್ಲಿದರು ತಮಿಳುನಾಡಿನ ಮಹಾಬಲಿಮರಂ ಸಮುದ್ರ ತೀರದಲ್ಲಿ ಪ್ಲಾಗ್ ರನ್ ಸಂದರ್ಭದಲ್ಲಿ ತಮ್ಮ ಕೈಯಲ್ಲಿದ್ದ ಕೋಲಿನ ರೀತಿಯ ವಸ್ತು ಆಕ್ಯುಪ್ರೆಷರ್ ರೋಲರ್ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಇಂದು ಬೆಳಗ್ಗೆ ಟ್ವೀಟ್ ನಲ್ಲಿ ಅವರು ಈ ಸಾಧನವನ್ನು ತಾವು ಆಗ್ಗಾಗ್ಗೆ ಬಳಸುತ್ತಿದ್ದು ಅದು ಸಪಕಾರಿ ಎಂದರು ಈ ಸಾಧನದ ಬಗ್ಗೆ ತಿಳಿಯದವರು ಮಾಡಿದ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ ಮೋದಿ ಅವರು ಜೀನಾ ಅಧ್ಯಕ್ಷ ಕ್ಲಿ ಜಿನ್ ಪಿಂಗ್ ಅವರೊಂದಿಗೆ ಅನೌಪಚಾರಿಕ ಸಭೆ ನಡೆಸಲು ಎರಡು ದಿನ ತಮಿಳುನಾಡಿಗೆ ಭೇಟಿ ನೀಡಿದ್ದರು

ರಷ್ಠಾದ ಉಲಾನ್ ಉದೆಯಲ್ಲಿ ನಡೆಯುತ್ತಿರುವ ವಿಶ್ವ ಮಹಿಳೆಯರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಆರನೇ ಶ್ರೇಯಾಂಕಿತೆ ಮಂಜು ರಾಣಿ ಬೆಳ್ಳಿ ಪದಕ ಗೆದ್ದಿದ್ದಾರೆ

ಥಾಯ್ಲೆಂಡ್ ನ ಕ್ಕುಥಮಟ್ ರಕ್ಸಟ್ ಅವರನ್ನು ಪರಾಭವಗೊಳಿಸಿ ಮಂಜುರಾಣಿ ಫೈನಲ್ ಪ್ರವೇಶಿಸಿದ್ದು

ಮುಕ್ತಾಯ